ರಾಜ್ಯ ಸರ್ಕಾರದ ದಿಟ್ಟ ಕ್ರಮಗಳಿಂದಾಗಿ ಕರ್ನಾಟಕ ಹಲವು ಕ್ಷೇತ್ರಗಳಲ್ಲಿ ಮುಂಚೂಣೆಯಲ್ಲಿ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಹಲವು ಕ್ರಮ ಮುಖ್ಯಮಂತ್ರಿ ಬಿ

ಕಳೆದ ವರ್ಷ ಸ್ವಾತಂತ್ರ್ಯೋತ್ಸವದಂದು ಘೋಷಿಸಲಾದ ಜಲ್ ಜೀವನ್ ಮಿಷನ್ನಡಿ ಇಂದು ಒಂದು ಲಕ್ಷಕ್ಕೂ ಅಧಿಕ ಕುಟುಂಬಗಳು ಪ್ರತಿದಿನ ನೀರು ಸಂಪರ್ಕ ಪಡೆಯುತ್ತಿವೆ ಎಂದು ಹೇಳಿದರು ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಶಿಕ್ಷಣದ ಪ್ರಾಮುಖ್ಯತೆ ಹೆಚ್ಚಿನದ್ದಾಗಿದೆ ಈ ಓನ್ನೆಲೆಯಲ್ಲಿ ನೂತನ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಗಿದೆ ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಡಿಜಿಟಲ್ ಭಾರತ ಸಹ ಹೆಚ್ಚಿನ ಪಾತ್ರ ವಹಿಸಲಿದೆ

ಆದರೆ ಕಳೆದ ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಗ್ರಾಮ ಪಂಜಾಯಿತಿಗಳೂ ಅಪ್ಟಿಕಲ್ ಫೈಬರ್ ಸಂಪರ್ಕ ಹೊಂದಿವೆ ಮುಂದಿನ ಒಂದು ಸಾವಿರ ದಿನಗಳಲ್ಲಿ ದೇಶದ ಪ್ರತಿ ಗ್ರಾಮವನ್ನು ಆಪ್ಟಿಕಲ್ ಫೈಬರ್ನೊಂದಿಗೆ ಸಂಪರ್ಕಿಸಲಾಗುವುದು ಎಂದು ಅವರು ಹೇಳಿದರು

ಎಸ್ ಯಡಿಯೂರಪ್ಪ ದ್ವಜಾರೋಹಣ ನೆರವೇರಿಸಿದರು ಬಳಿಕ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿದ ಮುಖ್ಯಮಂತ್ರಿ ಭಾರತವು ಬ್ರಿಟಿಷರ ಆಳ್ವಕೆಯಿಂದ ಮುಕ್ತಗೊಂಡು ಸ್ವಾತಂತ್ರ್ ಕವಾದ ಈ ದಿನ ನಮ್ಮೆಲ್ಲರ ಬಾಳಲ್ಲಿ ಸ್ಮರಣಾರ್ಪ ದಿನ ದೇಶದ ಸ್ವಾತಂತ್ರ್ ಕ್ಕಾಗಿ ನಡೆದ ಹೋರಾಟ ನಮ್ಮ ಹಿರಿಯರ ತ್ಕಾಗ ಬಲಿದಾನಗಳ ಮಹಾನ್ ಚರಿತೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸಂವಿಧಾನ ಶಿಲ್ಪಿ ಡಾ ಬಿ

ಅಂಬೇಡ್ಕರ್ ಹಾಗೂ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರಂತಹ ಅನೇಕ ಹೋರಾಟಗಾರರ ಹೋರಾಟದ ಫಲದಿಂದ ನಾವು ಸ್ವಾತಂತ್ರ ್ವದ ಸವಿಯನ್ನು ಅನುಭವಿಸುತ್ತಿದ್ದೇವೆ ಸ್ವಾತಂತ್ರ ್ಯಕ್ಕಾಗಿ ಹೋರಾಡಿದ ಪಾಗೂ ತ್ಯಾಗ ಬಲಿದಾನಗಳನ್ನು ಮಾಡಿದ ಎಲ್ಲರನ್ನು ಈ ಪುಣ್ಯ ದಿನದಂದು ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತೇನೆ ಎಂದರು ಕರ್ನಾಟಕವು ಮೊದಲಿನಿಂದಲೂ ಪ್ರಗತಿಪರ ಆಲೋಚನೆಗಳನ್ನೇ ಮಾಡುತ್ತ ಬಂದಿರುವ ರಾಜ್ಯ ಆದ್ದರಿಂದಲೇ ನಮ್ಮ ಕರ್ನಾಟಕವು ರಾಷ್ಟದ ವಿವಿಧ ಕ್ಷೇತ್ರಗಳಲ್ಲಿ ಪಲವಾರು ಪ್ರಥಮಗಳನ್ನು ದಾಖಲಿಸಿದೆ ಈ ಪ್ರಕ್ರಿಯೆಗೆ ನಮ್ಮ ಸರ್ಕಾರ ನೀಡಿರುವ ಕೊಡುಗೆ ಅಪಾರ ಈ ಹಿನ್ನೆಲೆಯಲ್ಲಿಯೇ ರಾಷ್ಟದ ಪಲವು ರಾಜ್ಯಗಳು ಇಂದು ಕರ್ನಾಟಕದತ್ತ ನೋಡುತ್ತಿವೆ ನಮ್ಮ ಸರ್ಕಾರದ ವಿನೂತನ ಪಾಗೂ ದಿಟ್ಟ ತ್ರಮಗಳಿಂದಾಗಿ ಪಲವು ಕ್ಷೇತ್ರಗಳಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ್ದೇವೆ ಎಂದು ಯಡಿಯೂರಪ್ಪ ತಿಳಿಸಿದರು

ರಾಜಭವನದಲ್ಲಿಂದು ರಾಜ್ಯಪಾಲ ವಜುಭಾಯಿ ವಾಲಾ ಧ್ವಜಾರೋಪಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಪ್ರತಿ ಭಾರತೀಯರಿಗೂ ಸ್ವಾತಂತ್ರ್ಯ ದಿನ ವಿಶೇಷವಾದುದು ಆದರೆ ಈ ಬಾರಿ ಆಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಪ್ರಧಾನಮಂತ್ರಿಯವರು ಶಿಲಾನ್ತಾಸ ನೆರವೇರಿಸಿರುವುದರಿಂದ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ಅತಿ ವಿಶೇಷವಾದುದು ಈ ಶಿಲಾನ್ಯಾಸದ ಮೂಲಕ ಭಾರತ ಇತಿಹಾಸ ನಿರ್ಮಿಸಿದ್ದು ಶತಮಾನಗಳ ಕಾಲದ ಕಾಯುವಿಕೆ ಮೂರ್ಣಗೊಂಡಂತಾಗಿದೆ ಈ ಮಂದಿರ ನಿರ್ಮಾಣದ ಮೂಲಕ ಕೇವಲ ಇತಿಹಾಸ ಸೃಷ್ಷಿಯಾಗುವುದಿಲ್ಲ ಬದಲಿಗೆ ಇತಿಹಾಸ ಮರಕಳಿಸುತ್ತದೆ ಎಂದು ಹೇಳಿದರು

ಈ ರಾಷ್ಷೀಯ ಶಿಕ್ಷಣ ನೀತಿಯು ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವುದಲ್ಲದೆ ನವಭಾರತಕ್ಕೆ ಅಡಿಪಾಯ ಪಾಕಲಿದೆ ಎಂದು ರಾಜ್ಯಪಾಲರು ಹೇಳಿದರು ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರ ತಾಲ್ಡೂಕಿನ ಚಂದಕವಾಡಿ ಗ್ರಾಮದ ಸರ್ಕಾರಿ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಸ್ನಾತಂತ್ರ್ನ ದಿನಾಚರಣೆಯ ಕಾರ್ಯಕ್ರಮದ ಧ್ವಜಾರೋಪಣವನ್ನು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಗೂ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಸುರೇಶ್ಕುಮಾರ್ ನೆರವೇರಿಸಿದರು

ಬಳಿಕ ಮಾತನಾಡಿದ ಅವರು ರೈತರ ಸಂಕಷ್ಟ ನಿವಾರಣೆಗೆ ರಾಜ್ಯ ಸರ್ಕಾರ ಬದ್ದವಾಗಿದೆ ಲಾಕ್ಡೌನ್ ಸಮಯದಲ್ಲಿ ಕೃಷಿ ಪರಿಕರಗಳ ಸುಗಮ ವಿತರಣೆಗಾಗಿ ರೈಶರಿಗೆ ಗ್ರೀನ್ ಪಾಸ್ ವಿತರಿಣೆ ಕೃಷಿ ಚಟುವಟಿಕೆಗಳಿಗೆ ಕೃಷಿ ಯಂತ್ರೋಪಕರಣಗಳಿಗೆ ಮತ್ತು ಕೃಷಿ ಯಂತ್ರಗಳ ರಿಪೇರಿ ಮಳಿಗೆಗಳಿಗೆ ಸರ್ಕಾರ ನಿರ್ಬಂಧ ತೆರವುಗೊಳಿಸಿತ್ತು ಅಲ್ಲದೆ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಉಚಿತ ಮಾಸ್ಕ್ ವಿತರಿಸಲಾಗಿದೆ ಸಹಾಯವಾಣಿ ಪ್ರಾರಂಭಿಸಿ ರೈತರ ಸಂಕಷ್ಟಗಳಗೆ ಕ್ರಮ ಕೈಗೊಳ್ಳಲಾಯಿತು ಎಂದು ಹೇಳಿದರು

ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇಂದು ಸರ್

ಕಾರ್ಯಕ್ರಮದಲ್ಲಿ ಸಚಿವರು ಪೊಲೀಸ್ ಗೃಹ ರಕ್ಷಕ ದಳದ ತಂಡಗಳ ಪಥಸಂಚಲನವನ್ನು ವೀಕ್ಷಿಸಿ ಗೌರವ ವಂದನೆಯನ್ನು ಸ್ವೀಕರಿಸಿದರು ಬಳಿಕ ಮಾತನಾಡಿದ ಡಾ

ಸುಧಾಕರ್ ಸ್ವಾತಂತ್ರ ಸಂಗ್ರಾಮದ ಹೋರಾಟಗಾರರು ಪಾಕಿಕೊಟ್ಟ ಮಾರ್ಗದಲ್ಲಿ ದೇಶ ಸಾಗುತ್ತಿದೆಯೇ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲು ಇದು ಸಕಾಲವಾಗಿದೆ ಎಂದು ತಿಳಿಸಿದರು

ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಬಸವರಾಜ ಬೊಮ್ಮಾಯಿ ಸಾಮಾಜಕ ಜಾಲತಾಣಗಳಲ್ಲಿ ಸಾಮಾಜಿಕ ಸ್ವಾಸ್ಕ್ಯ ಕದಡುವ ಪೋಸ್ಟ್ಗಳನ್ನು ನಿಯಂತ್ರಿಸಲು ಮುಂದಿನ ವಾರ ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥರ ಸಭೆ ಕರೆದಿದ್ದೇವೆ ಪೋಸ್ಟ್ಗಳನ್ನು ಪರಿಶೀಲಿಸಿದ ನಂತರವೇ ಪ್ರಕಟಿಸಲು ಸೂಚನೆ ನೀಡುತ್ತೇವೆ ಮುಖ್ಯಸ್ಥರ ಪ್ರತಿಕ್ರಿಯೆ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಗಲಭೆಕೋರರು ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿ ಮಾಡಿದರೆ ಅವರಿಂದಲೇ ನಷ್ಟದ ಪರಿಹಾರವನ್ನು ವಸೂಲಿ ಮಾಡುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮಾರ್ಗಸೂಜನೆ ಕೊಟ್ಟಿದೆ ಅದರಂತೆ ನಷ್ಟ ಪರಿಹಾರ ವಸೂಲಿ ಮತ್ತು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು

ಪಾಟೀಲ ಕ್ರೀಡಾಂಗಣದಲ್ಲಿಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಬಳಿಕ ಸ್ವಾತಂತ್ರ್ತ್ಯೋಶ್ಲವ ಸಂದೇಶ ನೀಡಿದ ಅವರು ರಾಜ್ಯ ಸರ್ಕಾರ ಕೊರೊನಾ ಸೋಂಕನ್ನು ನಿಯಂತ್ರಿಸಲು ಅಗತ್ಯ ಕ್ರಮಕೈಗೊಂಡಿದೆ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಎಂದು ಹೇಳಿದರು

ಟಿ ರವಿ ನೆರವೇರಿಸಿ ಸಂದೇಶ ನೀಡಿದರು ಪೊಲೀಸ್ ಇಲಾಖೆ ಡಿ ಎ ಆರ್

ಪಿ ಎಸ್

ಟಿ ರವಿ ನಮ್ಮ ಹಿರಿಯ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು

ದ್ವಜಾರೋಹಣ ನಂತರ ವಿವಿಧ ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿ ಜಿಲ್ಲಾ ಉಸ್ತುವಾರಿ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರ ಸಂದೇಶವನ್ನು ಓದಿದ ಜಿಲ್ಲಾಧಿಕಾರಿ ಕೋವಿಡ್ ಸೋಂಕಿನಿಂದ ಭಯಪಡುವ ಆಗ್ವವಿಲ್ಲ ಸೋಂಕನ್ನು ಗುಣಪಡಿಸುವ ಡಿಷಧಿ ಮುಂದಿನ ದಿನಗಳಲ್ಲಿ ಲಭ್ಯವಾಗಲಿದೆ ಆದರೆ ಜನರು ಮಾಸ್ಕ್ ಪಾಕುವುದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತು ಸ್ಕಾನಿಟೈಜರ್ ಬಳಸುವುದು ಮರೆಯಬಾರದು ಎಂದರು ಕೋವಿಡ್ ಸೋಂಕಿನಿಂದ ಗುಣ ಪಡುವವರ ಸಂಖೆ ಹೆಚ್ಚಾಗುತ್ತಿರುವುದು ಸಂತೋಷದ ಸಂಗತಿ ಮತ್ತು ಜಿಲ್ಲೆಯಲ್ಲಿ ಸೋಂಕಿನ ವಿರುಧ್ವ ಹೋರಾಡಿದ ಕರೋನ ವಾರಿಯ್ಲಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಅವರು ಹೇಳಿದರು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿಂದು ನಿಲಯದ ಉಪಮಹಾನಿರ್ದೇಶಕರಾದ ನೇಹಾ ಸ್ವಾಮಿ ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಆಕಾಶವಾಣಿ ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕರಾದ ಎಸ್

ಮೇತ್ರಿ ಆಕಾಶವಾಣಿ ಸುದ್ದಿ ವಿಭಾಗದ ಉಪ ನಿರ್ದೇಶಕರಾದ ಟಿ

ನಂಜುಂಡಸ್ವಾಮಿ ಆರ್